ಕಾಣೆಯಾದ ಮೀನುಗಾರರ ಪತ್ತೆಗಾಗಿ ಸದ್ಭವೇ ಮುಂಬೈಗೆ ಭೇಟಿ ಎಂ

ಮಡಿಕೇರಿ ಪ್ರವಾಸಿ ಉತ್ಪವಕ್ಕೆ ತೆರೆ ಕಲಾ ತಂಡಗಳಿಂದ ಆಕರ್ಷಕ ಸಾಂಸ್ಕತಿಕ ಕಾರ್ಯಕ್ರಮ ರೈತರ ಸಾಲಮನ್ನಾಕ್ಷೆ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಹೆಚ್ ಡಿ

ವಾರ್ತಾ ಸಂಸ್ಟೆಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ಒಂದೇ ಹಂತದಲ್ಲಿ ರೈತರ ಸಾಲಮನ್ನಾ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಎಂದು ಹೇಳಿದರು

ಈಗ ಸರ್ಕಾರ ಒಂದೇ ಪಂತದಲ್ಲಿ ರೈತರ ಸಾಲಮನ್ನಾ ಮಾಡಲು ಮುಂದಾಗಿದೆ ಎಂದು ಹೇಳಿದ್ದಾರೆ ಸಾಲಮನ್ನಾ ಯೋಜನೆ ಇತರೆ ರಾಜ್ಯಗಳಗೂ ಮಾದರಿಯಾಗಲಿದೆ ಪಲವು ಅಡಚಣೆಗಳನ್ನು ನಿವಾರಣೆ ಮಾಡಬೇಕಾದ ಓನ್ನೆಲೆಯಲ್ಲಿ ಸಾಲಮನ್ನಾ ಯೋಜನೆಯನ್ನು ಜಾರಿಗೆ ತರಲು ಸಮಯ ತೆಗೆದುಕೊಳ್ಳಲಾಗಿದೆ ಎಂದು ಮುಖ್ಯಮಂತಿ ಪೆಚ್

ಕುಮಾರಸ್ವಾಮಿ ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಮಲ್ಲೆಯಿಂದ ಕಾಣೆಯಾಗಿರುವ ಮೀನುಗಾರರ ಪತ್ತೆಗಾಗಿ ಮಹಾರಾಷ್ಷ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಲು ಸದ್ಯವೇ ಮುಂಬೈಗೆ ತೆರಳುವುದಾಗಿ ಗೃಪ ಸಚಿವ ಎಂ

ಪಾಟೀಲ್ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತು ತಾವು ಮತ್ತು ಮುಖ್ಯಮಂತ್ರಿ ಅವರು ಮಹಾರಾಷ್ಷ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿಯೂ ಸದ್ದದಲ್ಲೇ ಮುಂಬೈಗೆ ತೆರಳಿ ಗೃಹ ಸಚಿವರೊಂದಿಗೆ ಈ ಬಗ್ಗೆ ಮಾತುಕತೆ ನಡೆಸುವುದಾಗಿ ಹೇಳಿದರು ಮೊಲೀಸರ ಜೀವನಮಟ್ಟ ಸುಧಾರಣೆಗೆ ಸಂಬಂಧಿಸಿದಂತೆ ಹಿರಿಯ ಪೊಲೀಸ್ ಅಧಿಕಾರಿ ರಾಘವೇಂದ್ರ ಹಿರಾದ್ಕಾರ್ ಅವರ ವರದಿಯನ್ನು ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ ಇದಕ್ಕೆ ಪೂರಕವಾಗಿ ಕ್ರಿಯಾ ಯೋಜನೆಯೂ ಸಿದ್ದಗೊಂಡಿದೆ ಕೆಳಹಂತದ ಪೊಲೀಸರಿಗೆ ಉತ್ತಮ ವೇತನ ಮತ್ತು ಸರ್ಕಾರಿ ಸೌಲಭ್ಯ ನೀಡಲು ಸರ್ಕಾರದ ಸಹಮತವಿದೆ ಎಂದು ಸಚಿವ ಪಾಟೀಲ್ ಹೇಳಿದರು ರಾಜ್ಡದ ಮೈತ್ರಿ ಸರ್ಕಾರ ಜನರ ಶ್ರೇಯೋಭಿವೃದ್ದಿಗಾಗಿ ಪಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಸಪಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಸುಭದ್ರವಾಗಿದೆ ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಪ್ರಯತ್ನ ಎಂದಿಗೂ ಫಲಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಇಸ್ರೇಲ್ ಮಾದರಿಯ ಕೃಷಿ ಪದ್ದತಿಯನ್ನು ರಾಜ್ಯಾದ್ಯಂತ ವಿಸ್ತರಿಸುವ ಚಿಂತನೆ ಇದೆ ಎಂದು ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ

ರಾಜ್ಯದಲ್ಲಿ ಬರಪರಿಸ್ಥಿತಿಯನ್ನು ಸರ್ಕಾರ ಸಮರ್ಥವಾಗಿ ನಿಭಾಯಿಸುತ್ತಿದೆ ಕೇಂದ್ರದ ಪಣ ಬಂದರೆ ಇನ್ನೂ ಪರಿಣಾಮಕಾರಿಯಾಗಿ ಪರಿಹಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಅನುಕೂಲವಾಗಲಿದೆ ಎಂದರು

ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ದುಡಿಯುವ ಕೈಗಳಿಗೆ ರಾಷ್ಷೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕ ಕೆಲಸ ನೀಡುವ ಕುರಿತು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಸಚಿವರು ಹೇಳಿದರು ಯಾವುದೇ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರುವುದಿಲ್ಲ ಎಂದು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಬಿಜೆಪಿ ಸೇರಲಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದ್ದಾರೆ

ಉಪಮುಖ್ಯಮಂತ್ರಿ ಡಾ

ಈ ಕಾರ್ಯಕ್ರಮ ರಾಜ್ವದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ ಧರ್ಮಸ್ಥಳದ ಗಾಮೀಣಾಭಿವೃದ್ಧಿ ಯೋಜನೆಗಳು ರಾಜ್ಯಕ್ಕೆ ಮಾದರಿ ಎಂದು ಉನ್ನತ ಶಿಕ್ಷಣ ಸಚಿವ ಜಿ

ದೇವೇಗೌಡ ಹೇಳಿದ್ದಾರೆ ಅವರು ಧರ್ಮಸ್ಥಳದಲ್ಲಿಂದು ಗ್ರಾಮೀಣಾಭಿವೃದ್ದಿ ಯೋಜನೆಯಡಿಯಲ್ಲಿ ಸುಜ್ಞಾನ ನಿಧಿ ಶಿಷ್ಕ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ವಿಷಯ ತಿಳಿಸಿದರು ರೈತರ ಅನುಕೂಲಕ್ಕಾಗಿ ವ್ಯವಸಾಯಕ್ಕೆ ಬೇಕಾದ ಅಗತ್ಯ ಉಪಕರಣಗಳನ್ನು ಸರ್ಕಾರವೇ ಪೂರೈಕೆ ಮಾಡುಕ್ತಿದೆ

ದೇವೇಗೌಡ ಹೇಳಿದರು ಮಡಿಕೇರಿಯಲ್ಲಿ ರಾಜ್ಯ ಪ್ರವಾಸೋದ್ದಮ ಇಲಾಖೆ ವತಿಯಿಂದ ಆಯೋಜಿತ ಕೊಡಗು ಪ್ರವಾಸಿ ಉತ್ಸವದ ಮೂರನೇ ಮತ್ತು ಕೊನೆಯ ದಿನದಂದು ಜರುಗಿದ ಸ್ವೀಟ್ ಫೆಸ್ಟ್ ಅತ್ಯಾಕರ್ಷಕವಾಗಿ ಗಮನ ಸೆಳೆಯಿತು ಭಾನುವಾರ ಬೆಳಗ್ಗಿನಿಂದ ಸಂಜೆಯವರೆಗೆ ಮಡಿಕೇರಿಯ ಪೆಸರಾಂತ ಉದ್ಯಾನವನ ರಾಜಾಸೀಟ್ ರಸ್ತೆಯಲ್ಲಿ ಕಿಕ್ಕಿರಿದ ಜನರ ಸ್ಪಂದನೆಗೆ ಸ್ಟೀಟ್ ಫೆಸ್ಟಿವಲ್ ಕಾರಣವಾಯಿತು ರಾಜಾಸೀಟ್ ರಸ್ತೆಯನ್ನು ಬೆಳಗ್ಗಿನಿಂದಲೇ ವಾಹನ ಸಂಚಾರಕ್ಕೆ ಬಂದ್ ಮಾಡಲಾಗಿತ್ತು

ರಸ್ತೆಯ ಮೇಲೆಯೇ ವಿಭಿನ್ನ ರೀತಿಯ ಚಿಕ್ರಕಲೆಗಳು ಮೂಡಿಬಂದಿದ್ದವು ಮಡಿಕೇರಿಯ ರಾಜಾಸೀಟ್ಗೆ ಭಾನುವಾರ ಹೊಸಕಳೆ ಲಭಿಸಿತ್ತು

ಸ್ಥಳದಲ್ಲಿಯೇ ಪಲವು ಕಲಾವಿದರು ಜನರ ಚಿತ್ರ ಬಿಡಿಸುತ್ತಿದ್ದರು ಬೆಂಗಳೂರು ಕೊಡಗಿನ ಕಲಾವಿದರು ತಾವು ರಟಿಸಿದ ಕಲಾ ಚಿತ್ರಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು ರಾಜಾಸೀಟ್ ಮುಂಭಾಗ ಅಳವಡಿಸಿದ್ದ ಮಟ್ಟ ವೇದಿಕೆಯಲ್ಲಿ ರಾಜ್ಯದ ವಿವಿಧ ಕಲಾತಂಡಗಳ ಸಾಂಸ್ಕತಿಕ ಕಾರ್ಯತ್ರಮಗಳು ಬೆಳಗ್ಗಿನಿಂದ ಸಂಜೆಯವರೆಗೂ ಜನರ ಮನ ತಣಿಸಿದವು ಎಂದು ನಮ್ಮ ಮಡಿಕೇರಿ ಪ್ರತಿನಿಧಿ ವರದಿ ಮಾಡಿದ್ದಾರೆ ಹಂಪಿ ಉತ್ತವ ಆಚರಿಸುವಂತೆ ಸಾಹಿತಿಗಳು ಕಲಾವಿದರು ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಿಂದ ಐತಿಹಾಸಿಕ ಪಂಪಿ ವಿರೂಪಾಕ್ಷ ದೇವಸ್ಥಾನದವರೆಗೆ ಇಂದು ಪಾದಯಾತ್ರೆ ನಡೆಸಿದರು

ಆದರೆ ಬರಗಾಲದ ಹಿನ್ನೆಲೆಯಲ್ಲಿ ಉತ್ಸವ ರದ್ದುಪಡಿಸಲಾಗಿದೆ

ಮೈಸೂರಿನಲ್ಲಿ ರಾಷ್ಷ ಮಟ್ಟದ ಶ್ವಾನ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು ವಿವಿಧ ಬಗೆಯ ಶ್ವಾನಗಳು ಎಲ್ಲರನ್ನು ಆಕರ್ಷಿಸುತ್ತಿವೆ ನಗರದ ಸ್ಕೊಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಶ್ವಾನ ಸ್ಪರ್ಧೆಗೆ ಮೀರತ್ ಮುದೋಳ ಜೆನ್ನೈ ಕೊಲ್ಕತ್ತಾ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆಯಿಂದ ಶ್ಲಾನಗಳನ್ನ ಕರೆ ತರಲಾಗಿದೆ

ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರದ ವಿಭಾಗಗಳು ಮತ್ತು ಸಂಯೋಜತ ಸಂತೋಧನಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶಕ್ಷೆ ಅರ್ಜಿಗಳನ್ನು ಆಹ್ಲಾನಿಸಲಾಗಿದೆ

ವಿಶ್ವ ವಿಖ್ಯಾತ ಕೆಆರ್ಎಸ್ ಜಲಾಶಯದ ಬಳಿ ಡಿಸ್ನಿ ಲ್ಯಾಂಡ್ ಯೋಜನೆಯನ್ನು ಕ್ಷೆಬಿಡಬೇಕೆಂದು ಒತ್ತಾಯಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮೈಸೂರಿನ ರೈಲು ನಿಲ್ದಾಣದ ಮುಂದೆ ತಮಟೆ ಚಳುವಳಿ ನಡೆಸಿದರು

ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೋಮ್ಮೆ ಸ್ಪರ್ಧೆ ಬಯಸಿರುವುದಾಗಿ ಕಾಂಗ್ರೆಸ್ ಮುಖಂಡ ಮಾಜಿ ಸಂಸದ ವಿಜಯ ಶಂಕರ್ ಮ್ಲೆಸೂರಿನಲ್ಲಿಂದು ಹೇಳಿದ್ದಾರೆ